ಕೊರೊನಾ ಸಾಂಕ್ರಾಮಿಕದ ವಿರುದ್ದ ಹೋರಾಟವನ್ನು ಮತ್ತಷ್ಟು ಚುರುಕುಗೊಳಿಸಲು ಸರ್ಕಾರ ಆರಂಭಿಸಿರುವ ಕ್ರಮಗಳಿಗೆ ವ್ಯಕ್ತಿಗಳು ಸ್ಡಳೀಯ ಸಮುದಾಯಗಳು ಮತ್ತು ಸಂಘ ಸಂಸ್ಡೆಗಳು ಕೈಜೋಡಿಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನವಿ ಮಾಡಿದ್ದಾರೆ ಸೋಂಕು ನಿಯಂತ್ರನಕ್ಕಾಗಿ ಇನ್ನು ಮುಂದೆ ಕೈಗೊಳ್ಳಬೇಕಾಗಿರುವ ಕ್ರಮಗಳ ಬಗ್ಗೆ ಅಧಿಕಾರಿಗಳು ಮತ್ತು ತಾಂತ್ರಿಕ ಪರಿಣತರು ಸಮಾಲೋಚನೆಗಳನ್ನು ತೀವ್ರಗೊಳಿಸಬೇಕು ಎಂದು ಕೂಡ ಪ್ರಧಾನಿ ಒತ್ತಿ ಹೇಳಿದ್ದಾರೆ ಸಾಂಕ್ರಾಮಿಕದ ನಿಯಂತ್ರಣಕ್ಕೆ ಪ್ರಸಕ್ತ ಕೈಗೊಂಡಿರುವ ಪ್ರಯತ್ನಗಳನ್ನು ಕುರಿತು ಅವರ ಅಧ್ಯಕ್ಷತೆಯಲ್ಲಿ ದೆಹಲಿಯಲ್ಲಿ ನಿನ್ನೆ ನಡೆದ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಪರಾಮರ್ಶಿಸಲಾಯಿತು ಕೊರೊನಾ ಸೋಂಕು ಇನ್ನೂ ವ್ಯಾಪಿಸದಂತೆ ಎಚ್ಚರ ವಹಿಸಲು ಸೋಂಕಿನ ಲಕ್ಷಣ ಇರುವವರ ವೈದ್ಯಕೀಯ ಪರೀಕ್ಷೆ ವ್ಯವಸ್ಥೆಗಳನ್ನು ವಿಸ್ತರಿಸಬೇಕು ಎನ್ನುವುದೂ ಸೇರಿದಂತೆ ಕೊರೊನಾ ಬೆದರಿಕೆ ಎದುರಿಸಲು ಭಾರತದ ಸನ್ನದ್ದತೆ ಕುರಿತಂತೆ ಸಮಾಲೋಚಿಸಲಾಯಿತು ಕೊರೊನಾ ಸೋಂಕನ್ನು ಹತ್ತಿಕ್ಕುವ ಸಮಾರೋಪಾದಿ ಪ್ರಯತ್ನಗಳ ಮುಂಚೂಣಿ ಜವಾಬ್ದಾರಿ ಹೊತ್ತಿರುವ ಎಲ್ಲರಿಗೂ ಪ್ರಧಾನಮಂತ್ರಿ ಕೃತಜ್ಞತೆಗಳನ್ನು ಸಲ್ಲಿಸಿದರು ರಾಜ್ಯ ಸರ್ಕಾರಗಳು ವೈದ್ಯಕೀಯ ಸಮುದಾಯ ಅರೆ ವೈದ್ಯಕೀಯ ಸಿಬ್ಬಂದಿ ಸೇನಾಪಡೆಗಳು ಮತ್ತು ಅರೆ ಸೇನಾಪಡೆಗಳು ವೈಮಾನಿಕ ವಲಯದ ಸಿಬ್ಬಂದಿ ಪುರಸಭೆಗಳ ಕರ್ಮಚಾರಿಗಳು ಮತ್ತು ಇತರರಿಗೆ ದೇಶದ ಅಭಿನಂದನೆ ಸಲ್ಲುತ್ತದೆ ಎಂದು ಪ್ರಧಾನಿ ಹೇಳಿದರು ಕೊರೊನಾ ಸಾಂಕ್ರಾಮಿಕ ಪರಿಸ್ಥಿತಿ ಸಂಬಂಧಿತ ವಿಷಯಗಳ ಬಗ್ಗೆ ದೇಶದಲ್ಲಿ ಕೈಗೊಂಡಿರುವ ಪ್ರಯತ್ನಗಳನ್ನು ಕುರಿತು ನರೇಂದ ಮೋದಿ ಅವರು ಇಂದು ರಾತಿ ಲ ಗಂಟೆಗೆ ರಾಷ್ಟೀಯ ಪ್ರಸಾರ ಜಾಲದ ಮೂಲಕ ದೇಶವಾಸಿಗಳಿಗೆ ಮಾಹಿತಿ ನೀಡಲಿದ್ದಾರೆ

ಇದುವರೆಗೆ ಮೂವರು ಸೋಂಕಿನಿಂದ ಮೃತಪಟ್ಟಿರ್ದ್ದಾರೆ

ರಾಜ್ಯದ ಎಲ್ಲಾ ಖಾಸಗಿ ಆಸ್ಪತ್ರೆಗಳಿಗೆ ಕೊರೊನಾ ಸೋಂಕಿನ ಶಂಕಿತ ಪ್ರಕರಣಗಳ ಬಗ್ಗೆ ವೈದ್ಯಕೀಯ ತಪಾಸಣೆ ನಡೆಸಿ ಮೂರು ಗಂಟೆಯೊಳಗೆ ಸಂಬಂಧಿತ ವಲಯಗಳ ಸರ್ಕಾರಿ ಆಸ್ಸತ್ರೆಗಳಿಗೆ ಮಾಹಿತಿ ನೀಡಬೇಕೆಂದು ಆದೇಶಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಿನ್ನೆ ಕೊರೋನಾ ಸೋಂಕಿನ ಮೊದಲ ಪ್ರಕರಣ ದ್ವಢಪಟ್ಟಿದೆ ಕೇಂದ್ರಾಡಳಿತ ಪ್ರದೇಶದ ಆದಳಿತ ವಕ್ತಾರ ರೋಹಿತ್ ಕನ್ಸಾಲ್ ತಮ್ಮ ಟ್ವೀಟ್ನಲ್ಲಿ ಈ ವಿಷಯ ಖಚಿತಪಡಿಸಿದ್ದಾರೆ

ರಾಜಸ್ಥಾನದ ಜುಹುಂಜುನು ಜಿಲ್ಲೆಯಲ್ಲಿ ಮೂವರು ವ್ಯಕ್ತಿಗಳಲ್ಲಿ ಕೊರೋನಾ ಸೋಂಕು ದ್ಬಢಪಟ್ಟಿದೆ ಅವರು ಮಾರ್ಚ್ ಲರಂದು ಇಟಲಿಯಿಂದ ಬಂದಿದ್ದರು ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಕಳೆದ ರಾತ್ರಿ ಉನ್ನತಮಟ್ಟದ ಸಭೆ ನಡೆಸಿದರು

ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ನಿನ್ನೆ ರಾತ್ರಿ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಭೇಟಿ ನೀಡಿದರು ಕೊರೊನಾ ಸೋಂಕಿನ ಹಿನ್ನೆಲೆಯಲ್ಲಿ ನಿಲ್ದಾಣಕ್ಕೆ ಆಗಮಿಸುವ ಪ್ರಯಾಣಿಕರ ವೈದ್ಯಕೀಯ ತಪಾಸಣೆ ಸೇರಿದಂತೆ ಅಗತ್ಯ ವ್ಯವಸ್ಥೆಗಳ ಸನ್ನದ್ದತೆಯ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು

ಸೋಂಕು ಮತ್ತಷ್ಟು ವ್ಯಾಪಿಸದಂತೆ ಜಾಗ್ರತೆ ವಹಿಸುವ ಉದ್ದೇಶದಿಂದ ಈ ಕ್ರಮ ಅವಶ್ಯವಾಗಿದೆ ಮತ್ತು ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಪೋಷಕರ ಸುರಕ್ಷತೆಯ ಖಾತರಿಗೆ ಈ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಅಧಿಕೃತ ಪ್ರಕಟಣೆ ತಿಳಿಸಿದೆ

ಸಿಬಿಎಸ್ ಮತ್ತು ಇತರ ಮಂಡಳಿ ಪರೀಕ್ಷೆಗಳ ಜಂಟಿ ಪ್ರವೇಶ ಪರೀಕ್ಷೆಗಳ ದಿನಾಂಕಗಳನ್ನು ಗೊಂದಲಕ್ಕೆ ಅವಕಾಶವಾಗದಂತೆ ಮರು ನಿಗದಿಪದಿಸಬೇಕೆಂದು ಸೂಚಿಸಲಾಗಿದೆ

ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಪೋಷಕರು ಈ ಅನಿವಾರ್ಯ ಬದಲಾವಣೆಗಳಿಂದ ಆತಂಕ ಪಡಬೇಕಾಗಿಲ್ಲ ಎಂದು ಮಾನವ ಸಂಪನ್ಮೂಲ ಅಭಿವ್ವದ್ದಿ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಮನವಿ ಮಾಡಿದ್ದಾರೆ

ಮುಂಬೈನಲ್ಲಿ ನಿನ್ನೆ ಸಂಜೆ ಮುಖ್ಯಮಂತ್ರಿ ಉದ್ದವ್ ಠಾಕ್ರೆ ಅಧ್ಯಕ್ಷತೆಯಲ್ಲಿ ತುರ್ತು ಸಭೆ ನಡೆದ ನಂತರ ಈ ನಿರ್ಧಾರವನ್ನು ಪ್ರಕಟಿಸಲಾಯಿತು ಇದರಂತೆ ಸರ್ಕಾರಿ ಕಾರ್ಯಾಲಯಗಳಲ್ಲಿ ಸಿಬ್ಬಂದಿಗೆ ಕ್ರಮವಾಗಿ ದಿನಬಿಟ್ಟು ದಿನ ಹಾಜರಾಗಿ ಕರ್ತವ್ಯ ನಿರ್ವಹಿಸುವಂತೆ ಸೂಚಿಸಲಾಗಿದೆ ಜನದಟ್ಟಣೆಯನ್ನು ತಗ್ಗಿಸುವುದು ಈ ಸಮಯದ ಪರಮ ಆದ್ಯತೆಯಾಗಿದೆ ಎಂದು ಮುಖ್ಯಮಂತ್ರಿ ಠಾಕ್ರೆ ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಮುಂಬೈ ಸಾರ್ವಜನಿಕ ಸಾರಿಗೆ ವ್ಯವಸ್ದೆಯ ಬಸ್ಗಳಲ್ಲಿ ಸೀಟುಗಳ ಸಂಖ್ಯೆಯಷ್ಲೆ ಪ್ರಯಾಣಿಕರಿಗೆ ಅವಕಾಶ ನೀಡಲಾಗುವುದು ನಿಂತು ಪ್ರಯಾಣ ಮಾಡಲು ಅನುಮತಿ ಇಲ್ಲ ಎಂದು ಅವರು ಹೇಳಿದ್ದಾರೆ ಕೊರೊನಾ ಬಾಧಿತ ದೇಶಗಳಿಂದ ಕರೆತರಲಾಗುವ ಭಾರತೀಯರನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ನಿಗದಿತ ದಿನಗಳ ಕಾಲ ಪ್ರತ್ಯೇಕವಾಗಿ ಇರಿಸುವುದಕ್ಕಾಗಿ ಭಾರತೀಯ ನೌಕಾಪಡೆ ಪೂರ್ವ ನೌಕಾ ಕಮಾಂಡ್ ವ್ಯಾಪ್ತಿಯಲ್ಲಿ ಐಎನ್ಎಸ್ ವಿಶ್ವಕರ್ಮ ಹಡಗಿನಲ್ಲಿ ಅವರಿಗೆ ತಾತ್ಕಾಲಿಕವಾಗಿ ತಂಗಲು ಶಿಬಿರವನ್ನು ವ್ಯವಸ್ಥೆ ಮಾಡಿದೆ

ಅಮೆರಿಕದಲ್ಲಿ ಕೊರೊನಾ ಸಾಂಕ್ರಾಮಿಕದಿಂದ ಆರ್ಥಿಕತೆಯ ಮೇಲಾಗುವ ವ್ಯತಿರಿಕ್ತ ಪರಿಣಾಮಗಳ ನಿರ್ವಹಣೆಗೆ ನೆರವಾಗಲು ಬಹುಕೋಟಿ ಡಾಲರ್ ತುರ್ತು ಪರಿಹಾರ ಪ್ಯಾಕೇಜ್ಗೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಹಿ ಹಾಕಿದ್ದಾರೆ ಕುಟುಂಬಗಳ ಹಿತರಕ್ಷಣೆಗೆ ಮೊದಲ ಆದ್ಯತೆ ಕೊರೊನಾ ವೈರಾಣು ಪ್ರತಿಕ್ರಿಯೆ ಕಾಯ್ದೆ ಎಂದು ಕರೆಯಲಾಗಿರುವ ಈ ಪ್ಯಾಕೇಜ್ ಕೊರೊನಾ ಸೋಂಕು ಪೀದಿತ ನೌಕರರಿಗೆ ವೇತನ ಸಹಿತ ರಜೆ ನೀಡಿಕೆ ಮತ್ತು ಉಚಿತ ಕೊರೊನಾ ಸೋಂಕು ತಪಾಸಣೆ ವ್ಯವಸ್ಥೆಯನ್ನೂ ಒಳಗೊಂಡಿದೆ